ಪ್ರಸಕ್ತ ಹಣಕಾಸು ವರ್ಷದ ಏಪ್ರಿಲ್ನಿಂದ ಜೂನ್ವರೆಗಿನ ತ್ರೈಮಾಸಿಕದಲ್ಲಿ ವಿದೇಶಿ ನೇರ ಹೂಡಿಕೆ ಎಫ್ಡಿಐ

ಐ ಟಿ ನ್ಯಾಯಾಲಯದಿಂದ ಇಬ್ಬರಿಗೆ ಶಿಕ್ಷೆ

ಸಿಂಧು

ಚುನಾವಣಾ ಆಯೋಗ ಮಾನ್ಯತೆ ಪಡೆದ ರಾಷ್ಟೀಯ ಮತ್ತು ಪೂದೇಶಿಕ ರಾಜಕೀಯ ಪಕ್ಷಗಳೊಂದಿಗೆ ದೆಹಲಿಯಲ್ಲಿಂದು ಸಭೆ ನಡೆಸಿತು ಕೆಲ ರಾಜಕೀಯ ಪಕ್ಷಗಳು ವಿದ್ಯುನ್ಮಾನ ಮತಯಂತ್ರ ಹಾಗೂ ವಿವಿಪ್ಯಾಟ್ಗಳ ಸಮಸ್ಥೆಗಳ ಕುರಿತು ಚರ್ಚೆ ನಡೆಸಿದರೆ ಕೆಲ ರಾಜಕೀಯ ಪಕ್ಷಗಳು ಅವುಗಳ ಬಳಕೆ ಮುಂದುವರೆಸುವ ಪರವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿವೆ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯ ಚುನಾವಣಾ ಆಯುಕ್ತ ಓ

ರಾವತ್ ಕಾಗದದ ಮತಪತ್ರ ವ್ಯವಸ್ಥೆಗೆ ಹಿಂತಿರುಗಿದರೆ ಅದು ಮತಪೆಟ್ಟಗೆ ಕಸಿಯಲು ಸಹಕಾರಿಯಾಗುವುದರಿಂದ ಒಳ್ಳೆಯ ಕ್ರಮವಲ್ಲ ಎಂದು ಕೆಲ ರಾಜಕೀಯ ಪಕ್ಷಗಳು ಸಭೆಯಲ್ಲಿ ಹೇಳಿವೆ ಎಂದರು ಚುನಾವಣೆಗಳ ರುಜುತ್ವವನ್ನು ಮತ್ತಷ್ಟು ಸುಧಾರಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಕಾರಾತ್ಮಕ ಹಾಗೂ ರಚನಾತಕ ಸಲಹೆಗಳನ್ನು ನೀಡಿದವು ಆಯೋಗ ಎಲ್ಲ ಸಲಹೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ರಾವತ್ ಸ್ಪಷ್ಟಪಡಿಸಿದರು ಚುನಾವಣಾ ಆಯೋಗ ನಿಯಮಿತವಾಗಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನಾ ಸಭೆ ನಡೆಸಿ ಚುನಾವಣೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ಅಲಿಸುತ್ತವೆ ಪ್ರಜಾಪ್ರಭುತ್ವ ರಕ್ಷಣೆಗೆ ಪಾರದರ್ಶಕ ಚುನಾವಣಾ ಪ್ರಕ್ರಿಯೆ ಅತ್ಯಂತ ಮಹತ್ವದ್ದು ಎಂದು ಕಾಂಗ್ರೆಸ್ ಹೇಳಿದೆ ಪಕ್ಷದ ವಕ್ತಾರ ಅಭಿಷೇಕ್ ಮನು ಸಿಂಫ್ಟಿ ದೆಹಲಿಯಲ್ಲಿ ಇಂದು ಸಂಜೆ ಮಾಧ್ಯಮಗಳೊಂದಿಗೆ ಮಾತನಾಡಿ ಚುನಾವಣಾ ಪ್ರಕ್ರಿಯೆಯನ್ನು ಸುರಕ್ಷಿತವಾಗಿಸಲು ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆಗೆ ತರಲಾಯಿತು ಆದರೆ ಈ ಪ್ರಕ್ರಿಯೆ ಸೂಕ್ತ ಪಾರದರ್ಶಕ ವ್ಯವಸ್ಥೆ ಹೊಂದಬೇಕು ಎಂದು ಹೇಳಿದ್ದಾರೆ

ಅದರ ವ್ಯಾಪ್ತಿಗೆ ಸೇರಿಸಬೇಕು ಎಂದು ಹೇಳಿದರು

ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಪ್ರಮುಖ ವಲಯಗಳು ಗರಿಷ್ಠ ಪ್ರಮಾಣದ ಹೂಡಿಕೆಯನ್ನು ಪಡೆದುಕೊಂಡಿವೆ

ಸಿಂಗಪುರ ವಿದೇಶಿ ನೇರ ಹೂಡಿಕೆಯ ಅತಿದೊಡ್ಡ ಮೂಲವಾಗಿದೆ

ಪ್ರಕರಣದಲ್ಲಿ ಮೂವರು ಆರೋಪಿಗಳನ್ನು ನ್ನಾಯಾಲಯ ದೋಷಮುಕ್ತಗೊಳಿಸಿದ್ದು ಎರಡು ರೈಲು ಬೋಗಿಗಳನ್ನು ದಹಿಸುವ ಸಂಚು ರೂಪಿಸುವಲ್ಲಿ ಇಬ್ಲರು ಆರೋಪಿಗಳು ವಹಿಸಿದ ಪಾತ್ರವನ್ನು ಪ್ರಾಸಿಕ್ಟೂಷನ್ ರುಜುವಾತುಪಡಿಸಿದ ನಂತರ ನ್ಯಾಯಾಧೀಶ ಎಚ್

ವೋರಾ ಇಬ್ಬರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದಾರೆ

ಅಹ್ಲದಾಬಾದ್ನ ಸಬರಮತಿ ಸೆಂಟ್ರಲ್ ಜೈಲ್ನಲ್ಲಿ ಸ್ಥಾಪಿಸಲಾಗಿದ್ದ ವಿಶೇಷ ನ್ಯಾಯಾಲದಲ್ಲಿ ಪ್ರಕರಣದ ವಿಚಾರಣೆ ನಡೆಸಲಾಯಿತು

ಕೇಂದ್ರ ಆರೋಗ್ಲ ಸಚಿವ ಜೆ

ಈ ಯೋಜನೆಯ ಲಾಭ ಪಡೆಯಲು ಫಲಾನುಭವಿಗಳು ನೋಂದಣಿ ಮಾಡಿಸುವ ಅಗತ್ಯವಿಲ್ಲ ಎಂದು ಸಚಿವರು ಸ್ವಪ್ಪಪಡಿಸಿದ್ದಾರೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಯೋಜನೆಯ ವ್ಲಾಪ್ತಿಗೆ ಸೇರ್ಪಡಿಸಲಾಗುವುದು ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ದೇಶದ ಮೊದಲ ಜೈವಿಕ ಇಂಧನದಿಂದ ಹಾರಾಡುವ ವಿಮಾನ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಷೀಯ ವಿಮಾನ ನಿಲ್ದಾಣದಲ್ಲಿಂದು ಬಂದಿಳಿಯಿತು ಪರೀಕ್ಷಾರ್ಥ ವಿಮಾನ ಡೆಹರಾಡೂನ್ನಿಂದ ಹಾರಾಟ ಆರಂಭಿಸಿತು ಕೇಂದ್ರ ಹೆದ್ದಾರಿ ಮತ್ತು ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧರ್ಮೇಂದ್ರ ಪ್ರಧಾನ್ ನಾಗರಿಕ ವಿಮಾನಯಾನ ಸಚಿವ ಸುರೇತ್ ಪ್ರಭು ಪರಿಸರ ಸಚಿವ ಡಾ ಪರ್ಷವರ್ಧನ್ ನಾಗರಿಕ ವಿಮಾನಯಾನ ರಾಜ್ಯ ಸಚಿವ ಜಯಂತ್ ಸಿನ್ಹಾ ಮೊದಲ ವಿಮಾನವನ್ನು ಬರಮಾಡಿಕೊಂಡರು ಪರ್ಯಾಯ ಇಂಧನಗಳನ್ನು ಪ್ರೋತ್ಪಾಹಿಸುವಲ್ಲಿ ಇದೊಂದು ಗಮನಾರ್ಹ ಪ್ರಗತಿ ಭಾರತದಲ್ಲಿ ಇದು ಮೊದಲ ಪ್ರಯೋಗವಾಗಿದ್ದು ಡೆಹರಾಡೂನ್ನ ಭಾರತೀಯ ಪೆಟ್ರೋಲಿಯಂ ಸಂಸ್ಟೆ ಜೈವಿಕ ಇಂಧನವನ್ನು ಅಭಿವೃದ್ದಿಪಡಿಸಿದೆ ವಿಮಾನವಲಯ ಹಾಗೂ ಸಾರಿಗೆ ವಲಯದಲ್ಲಿ ಸುಶ್ಚಿರ ಮತ್ತು ಪರ್ಯಾಯ ಇಂಧನಗಳನ್ನು ಪ್ರೋತ್ವಾಹಿಸಬೇಕು ಎಂಬ ರಾಷ್ಷೀಯ ನೀತಿಯಡಿ ಇದು ಅತಿದೊಡ್ಡ ಉಪಕ್ರಮವಾಗಿದೆ ಎಂದು ಸಚಿವ ಪ್ರಧಾನ್ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ

ಗಂಭೀರ ಸ್ವರೂಪದ ಅಪರಾಧಗಳಗೆ ಕಠಿಣ ಕಾಯ್ದೆ ಮುಂದುವರೆಯಬೇಕು ಎಂದು ಸಮಿತಿ ಶಿಫಾರಸು ಮಾಡಿದೆ ಎಂದು ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಲಾಗಿದೆ ಕಾರ್ಮೊರೇಟ್ ಆಡಳಿತ ಹಾಗೂ ಕಾರ್ಮೊರೇಟ್ ಅನುಸರಣೆಗೆ ಸಂಬಂಧಿಸಿದಂತೆ ಸಮಿತಿ ಶಿಫಾರಸುಗಳನ್ನು ಅಂತಿಮ ವರದಿಯಲ್ಲಿ ನೀಡಿದೆ ಬ್ಲಾಂಕುಗಳು ದೇಶದ ಅರ್ಥಿಕತೆಯ ಹೃದಯ ಹಾಗೂ ಅತ್ತವಾಗಿದ್ದು ಬ್ಲಾಂಕುಗಳು ವಹಿಸುವ ಪಾತ್ರದಿಂದ ಭಾರತ ಅಭಿವೃದ್ದಿ ಸಾಧಿಸಲಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ಹೇಳಿದ್ದಾರೆ ಇಂಡಿಯನ್ ಬ್ಲಾಂಕ್ ಅಸೋಸಿಯೇಷನ್ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ವೀಡಿಯೋ ಕಾನ್ವರೆನ್ಸ್ ಮೂಲಕ ಮಾತನಾಡಿದ ಅವರು ಬ್ನಾಂಕು ವ್ಲಕ್ಷಿಗಳು ಕಂಪನಿಗಳನ್ನು ದೆಂಬಲಿಸಿ ದೇತ ನಿರ್ಮಾಣದಲ್ಲಿ ತಮ್ನ ಕೊಡುಗೆ ನೀಡುತ್ಸಿವೆ ಎಂದು ತಿಳಿಸಿದ್ದಾರೆ ವಿತ್ತೀಯ ಸೇರ್ಪಡೆಯಲ್ಲಿ ಭಾರತ ಅತ್ಯಂತ ತ್ವರಿತ ಗತಿಯಲ್ಲಿ ಪ್ರಗತಿ ಸಾಧಿಸಿದೆ ಜನ್ಧನ್ ಯೋಜನೆ ಮುದ್ರಾ ಯೋಜನೆ ಕಡಿಮೆ ವೆಚ್ಲದ ಪಿಂಚಣಿ ಯೋಜನೆ ಗುರಿ ಸಾಧಿಸುವಲ್ಲಿ ಬ್ಲಾಂಕುಗಳ ಪಾತ್ರ ಅತಿದೊಡ್ಡದು ಎಂದು ಸಚಿವರು ಹೇಳಿದ್ದಾರೆ

ನವದೆಹಲಿಯಿಂದ ಅಮ್ಬತಸರ್ದ ಮೂಲಕ ಶ್ರೀನಗರಕ್ಕೆ ತೆರಳುತ್ತಿದ್ದ ಏರ್ಇಂಡಿಯಾ ವಿಮಾನವನ್ನು ಈ ಇಬ್ಲರು ಅಪಹರಿಸಿ ಪಾಕಿಸ್ತಾನದ ಲಾಹೋರ್ನಲ್ಲಿ ಇಳಿಸಿದ್ದರು ಅವರಿಬ್ಬರನ್ನು ಅಲ್ಲಿಯೇ ಬಂಧಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು

ಈ ಸಂದರ್ಭದಲ್ಲಿ ಸಚಿವೆ ಸುಷ್ನಾ ಸ್ವರಾಜ್ ಎರಡೂ ದೇಶಗಳ ಜನರ ನಡುವಣ ಬಾಂಧವ್ಲ ಬಲಪಡಿಸುವಲ್ಲಿ ಹಾಗೂ ಸಾಂಸ್ಟತಿಕ ಸಂಪರ್ಕವನ್ನು ಗಟ್ಟಿಗೊಳಿಸುವಲ್ಲಿ ವಿಯೆಟ್ನಾಂನಲ್ಲಿರುವ ಭಾರತೀಯ ಸಮುದಾಯದ ಪಾತ್ರವನ್ನು ಕೊಂಡಾಡಿದರು

ಅಲ್ಲದೆ ವಿಯೆಟ್ನಾಂ ಪ್ರಧಾನಿ ಅವರನ್ನು ಭೇಟ ಮಾಡಲಿದ್ದಾರೆ

ಅಲ್ಲದೆ ಆ ದೇಶದ ಪ್ರಧಾನಿ ಹಾಗೂ ಸೆನೆಟ್ ಅಧ್ವಕ್ಷರನ್ನು ಭೇಟ ಮಾಡಲಿದ್ದಾರೆ ಸಚಿವೆ ಸುಷ್ನಾ ಸ್ವರಾಜ್ ಅವರ ಮೊದಲ ಕಾಂಬೋಡಿಯಾ ಭೇಟಿ ಇದಾಗಿದೆ

ಜಾವಲಿನ್ ಎಸೆತದಲ್ಲಿ ನೀರಜ್ ಚೋಪ್ರಾ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದ್ದಾರೆ

ಮಹಿಳೆಯರ ಸಿಂಗಲ್ಲ್ ಬ್ಯಾಡ್ಮಿಂಟನ್ನಲ್ಲಿ ಫೈನಲ್ ಪ್ರವೇಶಿಸಿರುವ ಪಿ

ಸಿಂಧು ಭಾರತಕ್ಕೆ ಮತ್ತೊಂದು ಬೆಳ್ಳ ಪದಕ ಬಾತರಿಪಡಿಸಿದ್ದಾರೆ ಜಪಾನ್ನ ಅಖಾನೆ ಯಮಗುಚಿ ಅವರನ್ನು ಮಣಿಸಿ ಮಹಿಳಾ ಸಿಂಗಲ್ಪ್ ಫೈನಲ್ಗೆ ಪ್ರವೇಶಿಸಿದ್ದಾರೆ

ಮಹಿಳೆಯರ ಸಿಂಗಲ್ಸ್ ಫೈನಲ್ನಲ್ಲಿ ಥಾಯ್ ಜೂ ಯಿಂಗ್ ಅವರ ಎದುರು ಸೋತ ನಂತರ ಸೈನಾ ಸ್ವದೇಶಕ್ಕೆ ವಾಪಸ್ಸಾಗಿದ್ದಾರೆ